ಶ್ರೀ ವಿಜಯ ವಲ್ಲಭ ಸುರೀಶ್ವರ್ ಜಿ ಮಹಾರಾಜ್ ಅವರು ಜೈನ ಮುನಿಯಾಗಿ ಕಠಿಣ ಜೀವನವನ್ನು ನಡೆಸಿದ್ದಾರೆ ಅವರು ಜನಸಾಮಾನ್ನರ ಕಲ್ಲಾಣ ಶಿಕ್ಷಣ ನೀಡುವುದು ಪಾಗೂ ಸಾಮಾಜಿಕ ದುಷ್ಪತ್ನಗಳ ನಿರ್ಮೂಲನೆಗಾಗಿ ಸತತವಾಗಿ ಸೇವೆ ಸಲ್ಲಿಸಿದ್ದಾರೆ ಅವರು ಕವನ ಪ್ರಬಂಧಗಳು ಭಕ್ತಿಗೀತೆಗಳು ಸೇರಿದಂತೆ ಅನೇಕ ಸಾಹಿತ್ಸವನ್ನೂ ರಚಿಸಿದ್ಲಾರೆ ಸ್ವಾತಂತ್ರ್ತ್ವ ಚಳುವಳಿ ಮತ್ತು ಸ್ವದೇಶಿ ಆಂದೋಲನಕ್ಕೆ ಅವರು ಸಕ್ರಿಯ ಬೆಂಬಲ ನೀಡಿದ್ದರು

ಅವರ ಗೌರವಾರ್ಥವಾಗಿ ಅನಾವರಣಗೊಳಿಸುವ ಪ್ರತಿಮೆಗೆ ಶಾಂತಿ ಪ್ರತಿಮೆ ಎಂದು ಹೆಸರಿಸಲಾಗಿದೆ

ರಾಜಸ್ಥಾನದ ಪಾಲಿಯ ಜೆತ್ಪುರದಲ್ಲಿರುವ ವಿಜಯ ವಲ್ಲಭ ಸಾಧನಾ ಕೇಂದ್ರದಲ್ಲಿ ಈ ಪ್ರತಿಮೆಯನ್ನು ಸ್ಥಾಪಿಸಲಾಗುತ್ತಿದೆ ಬಿಹಾರ ವಿಧಾನಸಭೆಗೆ ಆಯ್ಕೆಯಾಗಿರುವ ಎನ್ ಡಿಎದ ಹೊಸ ಶಾಸಕರು ಪಾಟ್ನಾದಲ್ಲಿಂದು ಸಭೆ ಸೇರಲಿದ್ದು ಶಾಸಕಾಂಗ ಪಕ್ಷದ ನೂತನ ನಾಯಕನನ್ನು ಆಯ್ಕೆ ಮಾಡಲಿದ್ದಾರೆ ಜೆಡಿಯು ಬಿಜೆಪಿ ಹಿಂದೂಸ್ತಾನಿ ಅವಾಮ್ ಮೋರ್ಚ ಮತ್ತು ವಿಕಾಸ್ ಶೀಲ್ ಇನ್ಲಾನ್ ಪಾರ್ಟಿಯ ನೂತನ ಶಾಸಕರು ರಾಜ್ಯದಲ್ಲಿ ಸರ್ಕಾರ ರಚನೆ ಸಂಬಂಧ ಇಂದಿನ ಸಭೆಯಲ್ಲಿ ಚರ್ಚೆ ನಡೆಸಲಿದ್ದಾರೆ ಜತೆಗೆ ಸಭೆಯಲ್ಲಿ ಹೊಸ ಸಂಪುಟ ರಚನೆ ಸ್ವೀಕರ್ ಆಯ್ಕೆ ಕುರಿತಂತೆಯೂ ಚರ್ಚೆ ನಡೆಯಲಿದೆ

ಏತನ್ಮದ್ಕೆ ಪಕ್ಷೇತರ ಶಾಸಕ ಸುಮಿತ್ ಸಿಂಗ್ ಎನ್ ಡಿಎ ಬೆಂಬಲಿಸುವುದಾಗಿ ಈಗಾಗಲೇ ಘೋಷಿಸಿದ್ದಾರೆ

ರಾಜ್ಯದಲ್ಲಿ ಕೋವಿಡ್ ಸೋಂಕು ಪ್ರಕರಣಗಳಲ್ಲಿ ಇಳಿಕೆ ಕಂಡು ಬಂದಿರುವುದಕ್ಕೆ ಜನರೇ ಕಾರಣ ಎಂದು ಉದ್ಧವ್ ಠಾಕ್ರೆ ಹೇಳಿದ್ದಾರೆಂದು ನಮ್ಮ ಬಾತ್ಮಿದಾರರು ವರದಿ ಮಾಡಿದ್ದಾರೆ

ಮಹಾರಾಷ್ಟದಲ್ಲಿ ಪರಿಸ್ಥಿತಿ ನಿಯಂತ್ರಣದಲ್ಲಿದ್ದರೂ ಕೂಡಾ ಜನರು ಅಜಾಗರೂಕತೆಯಿಂದ ಇರಬಾರದು ಎಂದು ಮುಖ್ಯಮಂತ್ರಿ ಸಲಹೆ ಮಾಡಿದ್ದಾರೆ ರಾಜ್ಯದಲ್ಲಿನ ಜನರು ತೋರಿದ ಶಿಶ್ತಿನ ಕಾರಣ ಇತರ ರಾಜ್ಯಗಳಿಗೆ ಹೋಲಿಸಿದಲ್ಲಿ ಮಹಾರಾಷ್ವದಲ್ಲಿ ಪರಿಶ್ತಿತಿ ನಿಯಂತ್ರಣ ತಪ್ಪಲಿಲ್ಲ ಎಂದು ಅವರು ಹೇಳಿದ್ದಾರೆ ಧಾರ್ಮಿಕ ಸ್ಥಳಗಳಿಗೆ ಭೇಟಿ ನೀಡುವಾಗ ಭಕ್ತಾದಿಗಳು ಫೇಸ್ ಮಾಸ್ಕ್ ಧರಿಸುವುದು ಕಡ್ಡಾಯ ಪೂಜಾ ಸ್ಥಳಗಳಲ್ಲಿ ಹೆಚ್ಚು ಜನ ಸೇರದಂತೆ ಖಾತರಿ ಪಡಿಸಿಕೊಳ್ಳಬೇಕು

ಹೆಡ್ ಪ್ರಸಕ್ತ ಮುಂಗಾರು ಮಾರುಕಟ್ಟೆ ಋತುವಿನಲ್ಲಿ ಸರ್ಕಾರವು ಜಾರಿಯಲ್ಲಿರುವ ತನ್ನ ಎಂ ಎಸ್ ಪಿ ಯೋಜನೆಗೆ ಅನುಗುಣವಾಗಿ ರೈಕರಿಂದ ಕನಿಷ್ಟ ಬೆಂಬಲ ಬೆಲೆ ಮೂಲಕ ಮುಂಗಾರು ಬೆಳೆಗಳ ಸಂಗ್ರಹ ಕಾರ್ಯ ಮುಂದುವರಿಸಿದೆ

ರಾಜ್ಯಗಳು ಸಲ್ಲಿಸಿದ್ದ ಪ್ರಸ್ತಾವನೆಯ ಆಧಾರದ ಮೇಲೆ ತಮಿಳುನಾಡು ಕರ್ನಾಟಕ ಮಹಾರಾಷ್ಟ

ದೆಹಲಿಯಲ್ಲಿ ನೆಲೆಸಿರುವ ಪಾಕಿಸ್ತಾನ ವಲಸಿಗರ ದುಶ್ಲಿತಿ ಕುರಿತು ಬಿಜೆಪಿ ಯುವ ಮೋರ್ಜಾ ಅಧ್ಯಕ್ಷ ಹಾಗೂ ಬೆಂಗಳೂರು ದಕ್ಷಿಣ ಕ್ಷೇತ್ರದ ಸಂಸದ ತೇಜಸ್ತಿ ಸೂರ್ಯ ದೆಪಲಿ ಮುಖ್ಯಮಂತ್ರಿ ಅರವಿಂದ್ ಕೇಜ್ರಿವಾಲ್ ಗೆ ಪತ್ರ ಬರೆದಿದ್ದಾರೆ ದೆಹಲಿಯಲ್ಲಿರುವ ಈ ವಲಸಿಗರು ವಿದ್ಯುತ್ ಸಂಪರ್ಕದ ಕೊರತೆಯಿಂದಾಗಿ ದೀಪಾವಳಿಯಲ್ಲೂ ಕತ್ತಲೆಯಲ್ಲಿ ಕಳೆಯುವಂತಾಗಿದ್ದು ಕತ್ತಲೆಯಲ್ಲಿ ಇದು ಅವರ ಆರನೇ ದೀಪಾವಳಿಯಾಗಿದೆ ಎಂದು ಅವರು ಆರೋಪಿಸಿದ್ದಾರೆ ಬಿಜೆಪಿಯ ಯುವ ಮೋರ್ಚಾ ಮುಖಂಡರು ದೆಪಲಿ ಮುಖ್ಯಮಂತ್ರಿಗೆ ವಲಿಸಿಗರ ಮನೆಗಳಿಗೆ ವಿದ್ಯುತ್ ಸಂಪರ್ಕ ಮತ್ತು ಇತರ ಮೂಲಭೂತ ಸೌಕರ್ಯಗಳನ್ನು ಒದಗಿಸುವಂತೆ ಮನವಿ ಮಾಡಿದ್ದಾರೆ

ಕೇಂದ್ರ ಸರ್ಕಾರದ ಮಾರ್ಗಸೂಚಿಯಂತೆ ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳು ನಿರಂತರವಾಗಿ ಕೈಗೊಳ್ಳುತ್ತಿರುವ ಕಟ್ಟು ನಿಟ್ಟಿನ ಕ್ರಮಗಳಿಂದಾಗಿ ಚೇತರಿಕೆ ದರ ಹೆಚ್ಚಳವಾಗಿ ಮರಣ ಪ್ರಮಾಣ ಇಳಿಕೆಯಾಗುತ್ತಿದೆ